ತಾವು ರೈಲ್ವೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಪ್ರಕ್ರಿಯೆಗಳು ವೇಗ ಪಡೆದುಕೊಂಡಿವೆ ಎಂದರು

ಶೀಘ್ರ ಯೋಜನೆ ಶಂಕುಸ್ಥಾಪನೆ ನೆರವೇರಿಸಲು ಪ್ರಧಾನಮಂತ್ರಿಯವರಿಗೆ ಸಮಯ ಕೋರಲಾಗಿದೆ ಎಂದರು ಬೆಂಗಳೂರಿನ ಯಲಹಂಕ ವಾಯು ನೆಲೆಯಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ಪ್ರದರ್ಶನದ ಭಾಗವಾಗಿ ನಿನ್ನೆ ಅನೇಕ ವಿನೂತನ ಯುದ್ದ ವಿಮಾನಗಳು ಆಕಾಶದಲ್ಲಿ ಚಿತ್ತಾರ ಮೂಡಿಸುವ ಮೂಲಕ ನರೆದಿದ್ದ ಜನರನ್ನು ಚಕಿತಗೊಳಿಸಿದವು ಹೆಚ್ ಎಎಲ್ ಹಾಗೂ ಎಡಿಎ ನಿರ್ಮಿಸಿರುವ ನೌಕಾಪಡೆ ಬಳಕೆಯ ಪಗುರ ಹೆಲಿಕಾಪ್ಷರ್ಗಳು ಆಕಾಶದಲ್ಲಿ ಹಾರಾಟ ನಡೆಸಿದವು ಅಮೆರಿಕ ರಷ್ಟಾ ಪ್ರಾನ್ಸ್ ಸೇರಿದಂತೆ ಪಲವು ದೇಶಗಳ ಯುದ್ಧ ವಿಮಾನಗಳು ಪಾರಾಟ ನಡೆಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು

ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ಕಾರ್ಯಕ್ರಮದ ಭಾಗವಾಗಿ ನಿನ್ನೆ ಹಿಂದೂಸ್ತಾನ ವಿಮಾನ ಯಾನ ಸಂಸ್ಥೆ ಎಚ್ಎಎಲ್ ಮೂರು ಆಧುನಿಕ ಹಗುರ ಧುವ ಹೆಲಿಕಾಪ್ಸರ್ಗಳನ್ನು ಭಾರತೀಯ ಸೇನೆಗೆ ಹಸ್ತಾಂತರಿಸಿತು

ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಕಣ್ಣಲ್ಕುಮಾರ್ ಹೆಲಿಕಾಪ್ಲರ್ಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಎಲ್ ಹೆಲಿಕಾಪ್ವರ್ ವಿಭಾಗದ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಜೆವಿಎಸ್ ಭಾಸ್ಕರ್ ಅವರಿಗೆ ನೀಡಿದರು ಈ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಎಚ್ಎಎಲ್ ವಿನ್ಯಾಸ ವಿಭಾಗದ ಹೆಚ್ಚುವರಿ ಪ್ರಧಾನ ವ್ಯವಸ್ಥಾಪಕ ಮಹಿಪತಿ ಆಧುನಿಕ ಹಗುರ ಹೆಲಿಕಾಪ್ಟರ್ ತಯಾರಿಕೆ ಮತ್ತು ಇತರ ವಿಷಯಗಳ ಕುರಿತು ಮಾಹಿತಿ ನೀಡಿದರು

ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಕಟ್ಟಡ ವಿಸ್ತರಣಾ ಕಾಮಗಾರಿಗೆ ಶಿಲಾನ್ಯಾಸ ಹಾಗೂ ಪ್ನಾಸೆಂಜರ್ ಬೋರ್ಡಿಂಗ್ ಉದ್ವಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಮುಂದಿನ ಮೂರು ತಿಂಗಳೊಳಗೆ ಗೋವಾ ಪುಣೆ ದೆಪಲಿ ಹಾಗೂ ಬೆಂಗಳೂರು ನಡುವೆ ಇನ್ನಷ್ಟು ಹೆಚ್ಚುವರಿ ನೇರ ವಿಮಾನ ಯಾನ ಆರಂಭವಾಗಲಿದೆ ಎಂದರು

ಈಗಾಗಲೇ ಮುಂಬಯಿ ದಿಲ್ಲಿ ಹೈದರಾಬಾದ್ ಹಾಗೂ ಬೆಂಗಳೂರು ವಿಮಾನ ನಿಲ್ದಾಣಗಳನ್ನು ಖಾಸಗಿ ನೆರವಿನಲ್ಲಿ ಅಭಿವೃದ್ದಿಪಡಿಸಲಾಗಿದೆ ಅದೇ ರೀತಿ ಮಂಗಳೂರು ವಿಮಾನ ನಿಲ್ದಾಣ ಕೂಡ ಇನ್ನಷ್ಟು ಅಭಿವೃದ್ದಿ ಕಾಣಲಿದೆ ಎಂದು ನಳಿನಕುಮಾರ್ ಹೇಳಿದರು ವಿಮಾನ ನಿಲ್ದಾಣ ಅಭಿವೃದ್ದಿಗೊಂಡರೆ ಬಡವರಿಗೆ ಪ್ರಯೋಜನವಿಲ್ಲ ಎಂಬ ಕಲ್ಲನೆ ಸರಿಯಲ್ಲ ಅದರಿಂದ ನಗರದಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಳಗೊಂಡು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಆದಾಯ ದೊರೆಯಲಿದೆ ಎಂದು ರಾಜ್ಯಪಾಲ ವಾಜುಭಾಯಿ ವಾಲಾ ಅಭಿಪ್ರಾಯಪಟ್ಟರು ಮಂಗಳೂರು ಅಂತಾರಾಷ್ವೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಟರ್ಮಿನಲ್ ಕಟ್ಟಡ ವಿಸ್ತರಣಾ ಕಾಮಗಾರಿಗೆ ಶಿಲಾನ್ದಾಸ ನೆರವೇರಿಸಿ ಮಾತನಾಡಿದ ಅವರು ಈ ನಿಟ್ಟನಲ್ಲಿ ಮಂಗಳೂರು ವಿಮಾನ ನಿಲ್ದಾಣದ ಅಭಿವೃದ್ದಿ ಮಂಗಳೂರಿನ ಜನತೆಗೆ ಹೊಸ ಅವಕಾಶ ಸೃಷ್ಟಿಸಲಿದೆ ಎಂದರು ಪ್ರಸ್ತುತ ಟರ್ಮಿನಲ್ನಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುವ ಹಿನ್ನೆಲೆ ಅದನ್ನು ವಿಸ್ತರಿಸಲಾಗುತ್ತಿದೆ ಜನತೆಯ ಸುಖವನ್ನು ಬಯಸುವ ಇಚ್ಛಾಶಕ್ತಿ ರಾಜಕಾರಣಿಗಳಲ್ಲಿ ಇರಬೇಕು

ಇದಕ್ಕೆ ಪೂರಕವಾಗಿ ಸಾರಿಗೆ ಸಂಚಾರ ಸೌಲಭ್ಞಗಳು ಅಭಿವೃದ್ದಿ ಕಾಣಬೇಕು ಎಂದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಳಿ ಆಕಾಶವಾಣಿಯ ಮನ್ ಕಿ ಬಾತ್ ಮೂಲಕ ತಮ್ನ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ

ಇದನ್ನು ನಮಾಮಿ ಗಂಗೆ ಯೋಜನೆಗೆ ಸಮರ್ಪಿಸಲಾಗುವುದು ಎಂದರು ವಿಶ್ವಕ್ಷೆ ಭಯೋತ್ಪಾದನೆ ದೊಡ್ಡ ಬೆದರಿಕೆಯಾಗಿರುವ ಈ ದಿನಗಳಲ್ಲಿ ವಿಶ್ವತಾಂತಿ ಎಷ್ಟು ಮುಖ್ಯ ಎನ್ನುವುದನ್ನು ಈ ಪ್ರಶಸ್ತಿ ಒತ್ತಿ ಹೇಳುತ್ತದೆ ಎಂದು ಪ್ರಧಾನಿ ಹೇಳಿದರು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರ ಪಟ್ಟ ಪರಿಷ್ಕರಣೆ ಹಾಗೂ ನೋಂದಣಿಗಾಗಿ ಚುನಾವಣಾ ಆಯೋಗದ ವತಿಯಿಂದ ಮಿಂಚಿನ ನೋಂದಣಿ ಕಾರ್ಯಕ್ರಮ ಪಮ್ಗಿಕೊಳ್ಳಲಾಗಿದೆ

ಮತದಾರರು ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳುವುದರ ಜತೆಗೆ ಹೆಸರು ಕೈ ಬಿಟ್ಟದ್ದರೆ ನೋಂದಣಿ ಮಾಡಿಸಿಕೊಳ್ಳುವ ಕುರಿತು ಅಗತ್ಯ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆಯಬಹುದಾಗಿದೆ ಎಂದು ಹೇಳಿದರು ಧಾರವಾಡ ಜಿಲ್ಲೆಯಲ್ಲೂ ಮಿಂಚಿನ ನೋಂದಣಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಕುರಿತು ಆಕಾಶವಾಣಿಯೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಮಾಹಿತಿ ಪಂಚಿಕೊಂಡರು

ದೇವೆಗೌಡ ತಿಳಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಥನವರ ಸಹಮತ ಇದೆ ಎಂದರು

ಇದರ ಭಾಗವಾಗಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮತ್ತು ಪುರುಷ ಕ್ರೀಡಾಪಟುಗಳಿಗೆ ನೂತನ ಹಾಸ್ವೆಲ್ ಆರಂಭಿಸಲಾಗುವುದು ಎಂದು ಕ್ರೀಡಾ ಇಲಾಖೆ ಸಚಿವ ರಹೀಂ ಖಾನ್ ಹೇಳಿದ್ದಾರೆ ರಾಯಚೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ರೀಡಾ ಕ್ಷೇತ್ರದಲ್ಲಿ ವೃತ್ತಿಪರತೆ ಸಾಧಿಸುವ ಉದ್ದೇಶವಿರುವವರಿಗಾಗಿ ಮತ್ತು ತ್ರೀಡಾಪಟುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯ ಆರಂಭಿಸುವ ಚಿಂತನೆ ಇದೆ ಎಂದರು ಪುಲ್ವಾಮಾ ಘಟನೆಯ ಹಿನ್ನೆಲೆ ಪಾಕಿಸ್ತಾನದೊಂದಿಗೆ ಭಾರತ ತಂಡ ಕ್ರಿಕೆಟ್ ಆಟ ಆಡುವುದು ಸರಿ ಅಲ್ಲ ಅದೊಂದು ಅಮಾನವೀಯ ಘಟನೆಯಾಗಿದ್ದು ದೇಶಾದ್ಯಂತ ಖಂಡನೆ ವ್ವಕ್ತವಾಗಿದೆ ಈ ಹಿನ್ನೆಲೆ ಸರ್ಕಾರ ಗಟ್ಟಿ ನಿರ್ಧಾರ ಕೈಗೊಳ್ಳಬೇಕು ಎಂದು ಹೇಳಿದರು ಕೈಗಾರಿಕೆಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆಸಕ್ತಿ ಹೊಂದಿದ್ದು ಬಳ್ಳಾರಿ ಜೆಲ್ಲೆಯನ್ನು ಜವಳ ಕ್ಷೇತ್ರವಾಗಿ ಅಭಿವೃದ್ಧಿ ಪಡಿಸಲು ಮುಂದಾಗಿದೆ ಎಂದು ಸಂಸದ ವಿ

ಇದಕ್ಕಾಗಿ ಕುಡಿತಿನಿ ಬಳಿ ಪಾಹಿ ಎಕ್ಸೆಪೋರ್ಟ್ಸ್ ಗೋಕಲ್ ದಾಸ್ ಇನ್ಟಿಕ್ಸ್ ಅಪರೆಲ್ಸ್ ಬಳ್ಳಾರಿ ಟೆಕ್ಸ್ಟೈಲ್ಸ್ ರಾಯಲ್ ಇನ್ಟಿಕ್ಸ್ ಅಪರೆಲ್ಸ್ ಕಂಪೆನಿಗಳು ಸಿದ್ದ ಉಡುಪುಗಳ ಉತ್ಪಾದನಾ ಫಟಗಳನ್ನು ಆರಂಭಿಸಲು ಮುಂದೆ ಬಂದಿವೆ ಎಂದು ಮಾಹಿತಿ ನೀಡಿದರು ಈಗ ಚುಟುಕು ಸುದ್ದಿ ಬಳ್ಳಾರಿಯ ಸರಳಾದೇವಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವ ರಾಷ್ಟೀಯ ಸೇವಾ ಯೋಜನೆಯ ರಾಷ್ಟೀಯ ಭಾವೈಕ್ತ ಶಿಬಿರಕ್ಕೆ ರಾಜ್ಯದ ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವ ರಹೀಂಖಾನ್ ನಿನ್ನೆ ಚಾಲನೆ ನೀಡಿದರು

ಅಂದರೆ ಫೆ

ಶಾಸ್ತಸಾಹಿತ್ಯ ಮತ್ತು ಸಂಸ್ತತಿ ವಿಷಯ ಕುರಿತು ಎರಡು ದಿನಗಳ ಕಾಲ ಚಿಂತನ ಮಂಥನ ನಡೆಯಲಿದ್ದು ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ರಾಂತ ಪ್ರಾಧ್ಯಾಪಕ ಡಾ

ತಾರನಾಥ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಲಿದ್ದಾರೆ